ಜಾಗತಿಕ ಹೂಡಿಕೆದಾರರ ದುಂಡು ಮೇಜಿನ ಸಭೆ ಉದ್ದೇಶಿಸಿ ವರ್ಚುವಲ್ ವೇದಿಕೆ ಮೂಲಕ ನಿನ್ನೆ ಮಾತನಾಡಿದ ಅವರು ಜಾಗತಿಕ ಅಭಿವೃದ್ಧಿಯ ಪುನರುತ್ಮನಕ್ಕೆ ಅಗತ್ಯವಿರುವ ಚಾಲನಾ ಶಕ್ತಿಯನ್ನು ನೀಡಲು ಭಾರತ ಸಶಕ್ತವಾಗಿದೆ ಜಾಗತಿಕ ಹೂಡಿಕೆ ವಲಯದಲ್ಲಿ ಭಾರತ ಪ್ರಶಸ್ತ ತಾಣವಾಗಿದ್ದು ಹೂಡಿಕೆದಾರರ ವಿಶ್ವಾಸಾರ್ಹತೆಯೊಂದಿಗೆ ಕಾರ್ಯನಿರ್ವಹಿಸುವ ಉತ್ತಮ ಪ್ರಜಾತಂತ್ರ ವ್ಯವಸ್ಥೆಯನ್ನು ಒಳಗೊಂಡಿದೆ ಸ್ಥಿರತೆ ಮತ್ತು ಪರಿಸರ ಸ್ನೇಹಿ ಅಭ್ಯುದಯಕ್ಕೆ ಭಾರತ ಉತ್ತಮ ಅವಕಾಶಗಳನ್ನು ಹೊಂದಿವೆ ಎಂದರು ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸುಧಾರಣೆಗಳಿಂದ ರೈತರ ಸಹಭಾಗಿತ್ವದೊಂದಿಗೆ ಕಾರ್ಯನಿರ್ವಹಿಸಲು ಮುಕ್ತ ವೇದಿಕೆ ದೊರೆತಿದೆ ಸೂಕ್ತ ತಂತ್ರಜ್ಞಾನ ಆಧುನಿಕ ಸಂಸ್ಕರಣಾ ಪರಿಹಾರಗಳಿಂದಾಗಿ ದೇಶ ಕೃಷಿ ಕ್ಷೇತ್ರದಲ್ಲಿ ರಫ್ತು ಮಾಡುವ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಖಲಿದೆ ಎಂದು ಪ್ರಧಾನಮಂತ್ರಿ ಆಶಯ ವ್ಯಕ್ತಪಡಿಸಿದರು ಭಾರತ ವೈವಿಧ್ಯತೆಯನ್ನು ಹೊಂದಿದ್ದು ಇಲ್ಲಿನ ಪ್ರಜಾತಂತ್ರ ವ್ಯವಸ್ಥೆ ಮಾನವ ಸಂಪನ್ಮೂಲ ಅಗಾಧವಾಗಿದೆ ಬಹು ಹಂತದ ಮಾರುಕಟ್ಟೆಗಳು ಒಂದೇ ವೇದಿಕೆಯಲ್ಲಿ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗಿದ್ದು ಹಲವು ಹವಾಮಾನ ವಿಶೇಷತೆಗಳನ್ನು ಹೊಂದಿರುವ ದೇಶದಲ್ಲಿ ಅಭಿವೃದ್ಧಿಯ ಆಯಾಮಗಳು ಸಹ ಸಾಕಷ್ಟಿವೆ ಉತ್ತಮ ಪರಿಸರ ಸಾಮಾಜಿಕ ಆಡಳಿತ ವ್ಯವಸ್ಥೆ ಇಲ್ಲಿದೆ ಸಾವಲಂಬಿ ಭಾರತ ಕೇವಲ ಒಂದು ದ್ವಷ್ಷಿಕೋನವಲ್ಲ ಅತ್ಹಂತ ವ್ಹವಸ್ಥಿತ ಆರ್ಥಿಕ ಕಾರ್ಯತಂತ್ರವನ್ನು ಇದು ಒಳಗೊಂಡಿದೆ ವ್ಹಾಪಾರ ಸಾಮರ್ಥ್ಲ ಕುಶಲತೆ ಮತ್ತು ಸೂಕ್ತ ಗುರಿಯೊಂದಿಗೆ ಭಾರತ ಜಾಗತಿಕ ಉತ್ಪಾದನಾ ತಾಣವಾಗಿ ಹೊರಹೊಮ್ನಲಿದೆ ಎಂದು ನರೇಂದ್ರ ಮೋದಿ ವಿಶ್ವಾಸ ವ್ನಕ್ತಪಡಿಸಿದರು

ಜಾಗತಿಕ ಆರೋಗ್ವ ಸಮಸ್ತೆ ಸಂದರ್ಭದಲ್ಲಿ ದೇಶದ ಪಾತ್ರವನ್ನು ಇಡೀ ಜಗತ್ತು ಗಮನಿಸಿದೆ ಎಂದು ಹೇಳಿದರು ಭಾರತದ ಜವಾಬ್ದಾರಿಯ ಶ್ರಜ್ಞೆ ಸಹಾನುಭೂತಿರಾಷ್ಷೀಯ ಏಕತೆ ನಾವೀನ್ವತೆಯ ನಿಜವಾದ ಶಕ್ತಿಯನ್ನು ಜಗತ್ತು ಗಮನಿಸಿದೆ ಎಂದು ಸಹ ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಕೇಂದ್ರ ಹಣಕಾಸು ಸಚಿವಾಲಯ ರಾಷ್ಷೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಸಂಸ್ನೆಯಿಂದ ಈ ದುಂಡು ಮೇಜಿನ ಸಭೆ ಆಯೋಜಿಸಲಾಗಿತ್ತು

ಕೇಂದ್ರದಿಂದ ಆರ್ಥಿಕ ನೆರವು ಪಡೆಯುತ್ತಿರುವ ಉನ್ನತ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆಯ ಮುಖ್ಯಸ್ಥರಿಗೆ ಭೌತಿಕವಾಗಿ ತರಗತಿಗಳನ್ನು ನಡೆಸುವ ಸಾಧ್ಯತೆಯ ಬಗ್ಗೆ ಮನವರಿಕೆಯಾದರೆ ಅವರು ತಮ್ಮ ವಿವೇಚನೆಗೆ ಅನುಸಾರ ನಿರ್ಧಾರ ತೆಗೆದುಕೊಳ್ಳಬಹುದು ಇತರೆ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂದರೆ ರಾಜ್ಯ ವಿಶ್ವವಿದ್ಯಾಲಯಗಳು ಖಾಸಗಿ ವಿಶ್ವವಿದ್ಯಾಲಯಗಳು ಕಾಲೇಜುಗಳಲ್ಲಿ ಭೌತಿಕ ತರಗತಿಗಳನ್ನು ಆರಂಭಿಸಲು ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರದ ನಿರ್ಧಾರದಂತೆ ಕ್ರಮಗಳನ್ನು ಕೈಗೊಳ್ಲಬಹುದು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಸಾಮಾಜಿಕ ಅಂತರ ಪಾಲನೆ ಮಾಸ್ಕ್ ಧರಿಸುವುದು ಮತ್ತು ಇತರ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಲ್ಲದೆ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ನಿರ್ಧಾರಗಳಿಗೆ ಅನುಗುಣವಾಗಿ ಅಂತಿಮ ವರ್ಷದ ವಿದ್ವಾರ್ಥಿಗಳು ಶೈಕ್ಷಣಿಕ ಮತ್ತು ಪ್ಲೇಸ್ಮೆಂಟ್ ಉದ್ದೇಶಗಳಿಗಾಗಿ ಕಾಲೇಜುಗಳಿಗೆ ಭೇಟಿ ನೀಡಬಹುದು ವಿದ್ವಾರ್ಥಿಗಳು ತರಗತಿಗಳಿಗೆ ಹಾಜರಾಗದೆ ಮನೆಯಲ್ಲಿದ್ದುಕೊಂಡೇ ಆನ್ಲೈನ್ ಮೂಲಕ ಅಧ್ಯಯನ ಮುಂದುವರಿಸಲು ಸಹ ಅವಕಾತ ಕಲ್ಪಿಸಲಾಗಿದೆ ಕರ್ನಾಟಕದಲ್ಲಿ ಕಳೆದ ಕೆಲ ದಿನಗಳಲ್ಲಿ ಕೋವಿಡ್ ಸೋಂಕಿತರ ಸಂಬ್ಲೆ ಕಡಿಮೆಯಾಗುತ್ತಿರುವುದು ವರದಿಯಾಗುತ್ತಿದೆ

ಇದರೊಂದಿಗೆ ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರಕ್ಷೆ ಉಪಚುನಾವಣೆ ನಡೆಯಲಿದೆ

ಅಮೆರಿಕದ ಮುಂದಿನ ಅಧ್ಯಕ್ಷರು ಯಾರು ಎನ್ನುವ ಕುತೂಹಲಕ್ಕೆ ಇನ್ನು ಉತ್ತರ ಸಿಕ್ಕಲ್ಲ

ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಮತ ಎಣಿಕೆಯನ್ನು ಸ್ವಗಿತಗೊಳಿಸಬೇಕು ಎಂದು ಹೇಳಿದ್ದಾರೆ ಪಾರದರ್ಶಕತೆ ಕೊರತೆಯಿಂದಾಗಿ ಹಲವು ರಾಜ್ಯಗಳಲ್ಲಿ ಮತ ಎಣಿಕೆ ಸ್ವಗಿತಗೊಳಿಸುವಂತೆ ಟ್ರಂಪ್ ಕಾನೂನು ಮೊರೆ ಹೋಗಿದ್ದಾರೆ

ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟಟೀವ್ಗೆ ಹೆಚ್ಚುವರಿಯಾಗಿ ಭಾರತೀಯ ಮೂಲದ ಡಾ ಅಮಿಬೇರಾ ಪ್ರಮೀಳಾ ಜೈಪಾಲ್ ರೋ ಖನ್ನಾ ಹಾಗೂ ರಾಜ ಕೃಷ್ಣಮೂರ್ತಿ ಆಯ್ಕೆಯಾಗಿದ್ದಾರೆ

ಭಾರತದಿಂದ ಬರುವ ವಿದೇಶಿ ನಾಗರಿಕರ ಪ್ರವೇಶವನ್ನು ಚೀನಾ ನಿರ್ಬಂಧಿಸಿದೆ ಚೀನಾದ ರಾಯಭಾರಿ ಕಚೇರಿ ಮಾಹಿತಿ ಪ್ರಕಾರ ಇದೊಂದು ತಾತ್ನಾಲಿಕ ಕ್ರಮವಾಗಿದ್ದು ಸೂಕ್ತ ಕಾಲದಲ್ಲಿ ಅಗತ್ಯ ಬದಲಾವಣೆಯಾಗುವ ವಿಶ್ವಾಸವಿದೆ ಎಂದು ಭಾರತ ಹೇಳಿದೆ

ಸಭೆ ಬಳಿಕ ಸುದ್ದಿಗೋಷ್ನಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಕ್ಲಾಪ್ಸನ್ ಗಣೇಶ್ ಕಾರ್ಣಿಕ್ ಕರ್ನಾಟಕದಲ್ಲಿ ಕಳೆದ ಎಂಟು ತಿಂಗಳುಗಳಿಂದ ಕೊರೋನಾ ಸಂಕಷ್ಷ ಸಂದರ್ಭದಲ್ಲಿ ತೆಗೆದುಕೊಂಡ ಪರಿಣಾಮಕಾರಿ ಕ್ರಮಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಎಂದರು

ಇಂದು ದುಬ್ನೆನಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ನದಲ್ಲಿ ರಾಯಲ್ ಚಾಲೆಂಜರ್ಸ್ ದೆಂಗಳೂರು ಹಾಗೂ ಸನ್ ರ್ಲೆಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿದ್ದು